ನಮನ್ನಯತೆಯಿಂದ ಅಧಿಕಾರ ನಡೆಸುತ್ತಿದೆ ಎಂದು ಮುಖ್ಣಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಸ್ಪಷ್ಪಪಡಿಸಿದ್ದಾರೆ ಮೈಸೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಾಂಗ್ರೆಸ್ ಮತ್ತು ಜೆಡಿಎಸ್ನಿಂದ ಬಿಜೆಪಿಗೆ ಹೋಗುವ ಮನಃಸ್ವಿತಿಯಲ್ಲಿ ಯಾವ ಶಾಸಕರೂ ಇಲ್ಲ ವೈಯಕ್ತಿಕ ಕಾರ್ಯಕ್ರಮಗಳ ಹಿನ್ನೆಲೆಯಲ್ಲಿ ಮೂವರು ಶಾಸಕರು ಮುಂಬೈಗೆ ಹೋಗಿದ್ದು ಅವರೊಂದಿಗೆ ಇಂದು ಬೆಳಗ್ಗೆ ಮಾತನಾಡಿದ್ದೇನೆ ಎಂದು ಹೇಳದರು ಮುಂಬೈಗೆ ಹೋಗುವುದಾಗಿ ಮೂವರು ತಾಸಕರು ತಮಗೆ ತಿಳಿಸಿದ್ದಾರೆ

ಲೋಕಸಭಾ ಚುನಾವಣಾ ತಯಾರಿಯಲ್ಲಿ ಬಿಜೆಪಿ ನಿರತವಾಗಿದೆ ಆಡಳಿತಾರೂಢ ಜೆಡಿಎಸ್ ಹಾಗೂ ಕಾಂಗ್ರೆಸ್ನಿಂದ ಯಾವ ಶಾಸಕರೂ ಬಿಜೆಪಿ ಸೇರುವ ಪ್ರಯತ್ನ ಮಾಡುತ್ತಿಲ್ಲ ಎಂದು ಅವರು ಹೇಳಿದರು ಆಡಳಿತ ಮಿತ್ರ ಪಕ್ಷ ತಮ್ಮನ್ನು ಗುಮಾಸ್ತನಂತೆ ನೋಡಿಕೊಳ್ಳುತ್ತಿದೆ ಎಂಬ ಟೀಕೆಗೆ ಪ್ರತಿಕ್ರಿಯಿಸಿದ ಅವರು ಈ ವಿಚಾರ ಎಲ್ಲಿಂದ ಸೃಷ್ಟಿಯಾಗಿದೆಯೋ ಗೊತ್ತಿಲ್ಲ ಅಂತಹ ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಆಗಿಲ್ಲ ಎಂದು ಹೇಳಿದರು ಸಿದ್ದಗಂಗಾ ಮಠದ ಹಿರಿಯ ಶ್ರೀಗಳಾದ ಡಾ ಶಿವಕುಮಾರ ಸ್ನಾಮೀಜಿ ಅವರ ಆರೋಗ್ಯ ಸ್ಥಿತಿಗತಿ ಕುರಿತು ಸರ್ಕಾರ ಪ್ರತಿ ಕ್ಷಣವೂ ಗಮನ ಹರಿಸುತ್ತಿದೆ ವಯೋಸಹಜ ಕಾರಣದಿಂದ ತ್ರೀಗಳ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗಿದೆ ಐದು ಮಂದಿ ನುರಿತ ವೈದ್ಯರ ತಂಡ ಅವರ ಆರೋಗ್ಯ ನೋಡಿಕೊಳ್ಳುತ್ತಿದೆ ಎಂದು ಮುಖ್ಣಮಂತ್ರಿ ತಿಳಿಸಿದರು

ಪರಮೇಶ್ವರ್ ತಿಳಿಸಿದ್ದಾರೆನಗರದಲ್ಲಿಂದು ಸಚಿವ ಸಂಪುಟದಲ್ಲಿನ ವಿವಿಧ ಇಲಾಖಾ ಸಚಿವರುಗಳೊಂದಿಗೆ ನಡೆಸಿದ ಸಭೆ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಹಣಕಾಸು ಖಾತೆ ಹೊಂದಿರುವ ಮುಖ್ಜಮಂತ್ರಿ ಎಚ್

ಕುಮಾರಸ್ವಾಮಿ ಫೆಬ್ರವರಿ ಮೊದಲ ವಾರ ಬಜೆಟ್ ಮಂಡನೆಗೆ ನಿರ್ಧರಿಸಿದ್ದಾರೆ ಎಂದು ಹೇಳಿದರು ಇಲಾಖಾವಾರು ಬೇಡಿಕೆಗಳ ಕುರಿತು ಚರ್ಚಿಸಿದ ಅಂಶಗಳು ಹಾಗೂ ಸಚಿವರ ಬೇಡಿಕೆಗಳನ್ನು ಮುಖ್ಣಮಂತ್ರಿಯವರ ಗಮನಕ್ಕೆ ತರಲಾಗುವುದು ಎಂದು ಅವರು ತಿಳಿಸಿದರು ಆಡಳಿತಾರೂಢ ಜೆಡಿಎಸ್ ಮತ್ತು ಕಾಂಗ್ರೆಸ್ ಪಕ್ಷಗಳು ಪ್ರತ್ಯೇಕ ಚುನಾವಣಾ ಪ್ರಣಾಳಿಕೆಗಳನ್ನು ಹೊರಡಿಸಿದ್ದವು

ಬಜೆಟ್ನಲ್ಲಿ ಆದ್ದತೆ ಮೇರೆಗೆ ಪ್ರಮುಖ ಕಾರ್ಯಕ್ರಮಗಳನ್ನು ಅನುಷ್ಟಾನಗೊಳಿಸಲು ಪ್ರಯತ್ನಿಸಲಾಗುತ್ತಿದೆ ಸಿದ್ದರಾಮಯ್ಯ ಅವರ ಆಡಳತ ಸಂದರ್ಭದಲ್ಲಿ ಫೋಷಿಸಿದ್ದ ಹಲವು ಕಾರ್ಯಕ್ರಮಗಳ ಪೈಕಿ ಬಾಕಿ ಇರುವ ಯೋಜನೆಗಳನ್ನೂ ಅನುಷ್ಟಾನಗೊಳಿಸಲಾಗುವುದು ಎಂದು ಅವರು ಹೇಳಿದರು ಕೃಷಿ ಸಾಲ ಮನ್ನಾ ಘೋಷಣೆ ಹಿನ್ನೆಲೆಯಲ್ಲಿ ಮುಂಗಡಪತ್ರದಲ್ಲಿ ಹಣ ಮೀಸಲಿಡಲಾಗುವುದು ಹಾಗೂ ಇತರ ಪ್ರಮುಖ ಕಾರ್ಯಕ್ರಮಗಳ ಪಟ್ಟಿ ನೀಡುವಂತೆ ಇಲಾಖಾವಾರು ಸಚಿವರುಗಳಿಗೆ ಸೂಚಿಸಲಾಗಿದೆ ಎಂದು ಅವರು ತಿಳಿಸಿದರು ರಾಜ್ಯದಲ್ಲಿ ಸಮಿತ್ರ ಸರಕಾರ ಸ್ಥಿರವಾಗಿದೆ ಕಾಂಗ್ರೆಸ್ ಶಾಸಕರು ಮುಂಬೈಗೆ ಯಾವ ಕಾರಣಕ್ಕೆ ತೆರಳಿದ್ದಾರೆ ಎಂಬುದು ಗೊತ್ತಿಲ್ಲ ಈ ಭೇಟಯನ್ನು ದೇರೆ ರೀತಿ ಅರ್ಥೈಸುವುದು ದೇಡ ಎಂದು ಪರಮೇಶ್ವರ್ ತಿಳಿಸಿದರು ಪೊಲೀಸರು ಯಾವುದೇ ಒತ್ತಡಕ್ಕೆ ಒಳಗಾಗದೆ ಪ್ರಾಮಾಣಿಕವಾಗಿ ಕೆಲಸ ನಿರ್ವಹಿಸುವ ಮೂಲಕ ನಾಡಿನ ಪ್ರತಿಯೊಬ್ಬ ಪ್ರಜೆಯ ರಕ್ಷಣೆಗೆ ಮುಂದಾಗಬೇಕು ಎಂದು ಮುಖ್ಯಮಂತ್ರಿ ಹೆಚ್ ಡಿ ಕುಮಾರಸ್ವಾಮಿ ಕಿವಿಮಾತು ಹೇಳದ್ದಾರೆ

ಕಾರ್ಯಕ್ರಮದಲ್ಲಿ ಗೃಹ ಸಚಿವ ಎಂ

ಪಾಟೀಲ್ ರಾಜ್ಯ ಪೊಲೀಸ್ ಮಹಾನಿರ್ದೇಶಕಿ ನೀಲಮಣಿ ಎನ್ ರಾಜು ಪಾಲ್ಗೊಂಡಿದ್ದರು ಚಿಕ್ಕಬಳ್ಳಾಪುರ ಜೆಲ್ಲಾ ಆಸ್ತ್ರೆಯಲ್ಲಿ ಸ್ವಾಪಿಸಿರುವ ತೀವ್ರ ನಿಗಾ ಘಟಕವನ್ನು ಸಂಸದ ಡಾ

ವೀರಪ್ಪ ಮೊಯ್ಲಿ ಇಂದು ಉದ್ವಾಟಿಸಿದರು ಈ ಸಂದರ್ಭದಲ್ಲಿ ಕೃಷಿ ಸಚಿವ ಎನ್

ಶಿವಶಂಕರ ರೆಡ್ಡಿ ಉಪಸ್ಟಿತರಿದ್ದರು ನಾಳೆ ನಾಡಿನಾದ್ಯಂತ ಸುಗ್ಗಿ ಹಬ್ಬ ಮಕರ ಸಂಕ್ರಾಂತಿ ಆಚರಿಸಲಾಗುತ್ತದೆ ಸಾಂಪ್ರದಾಯಿಕ ಮಕರ ಸಂಕ್ರಾಂತಿ ಹಬ್ಬ ಆಚರಣೆಗೆ ನಾಡಿನ ಜನತೆ ಸಕಲ ಸಿದ್ದತೆ ಮಾಡಿಕೊಳ್ಳುತ್ತಿದ್ದಾರೆ ಮಾರುಕಟ್ನೆಯಲ್ಲಿ ಎಳ್ಳು ಬೆಲ್ಲ ಕಬ್ಬು ಸಕ್ಕರೆ ಅಚ್ಚು ಖರೀದಿಸುವ ಸಡಗರ ಕಂಡುಬಂದಿತು ಸಂಕ್ರಾಂತಿ ಆಚರಣೆ ನಾಡಿನ ಸಮಸ್ತ ಜನತೆಗೆ ಸಮೃದ್ದಿ ತರಲಿ ಎಂದು ಅನೇಕ ಗಣ್ಣರು ಶುಭ ಕೋರಿದ್ದಾರೆ ಎಳ್ಳು ಬೆಲ್ಲ ಸವಿದು ಸದಾಶಯದ ಉತ್ತಮ ಆರೋಚನೆಗಳೊಂದಿಗೆ ಉಜ್ವಲ ಭವಿಷ್ಣಕ್ಕೆ ಮಕರ ಸಂಕ್ರಾತಿ ಪ್ರೇರಣೆಯಾಗಲಿ ಎಂದು ಸಚಿವ ಆರ್

ದೇಶಪಾಂಡೆ ಶುಭ ಕೋರಿದ್ದಾರೆ ದೇಶದ ವಿವಿಧ ರಾಜ್ಯಗಳಲ್ಲಿ ಇಂದೇ ಮಕರ ಸಂಕ್ರಾಂತಿ ಆಚರಿಸುತ್ತಿರುವ ವರದಿಗಳು ಬರುತ್ತಿವೆ

ಈ ಕಾರ್ಯಕ್ರಮ ರಾಜ್ಯವ್ಯಾಪಿ ಮೂಡಿಬರಲಿದೆ

ಕುಂಭಮೇಳದ ಕಾರ್ಯಕ್ರಮಗಳ ನೇರ ಪ್ರಸಾರಕ್ಕಾಗಿಯೇ ಆಕಾಶವಾಣಿಯು ಒಂದು ಕಿಲೋ ವ್ಯಾಟ್ ತರಂಗಾಂತರ ಸಾಮರ್ಥ್ಯದ ಕುಂಭವಾಣಿಯನ್ನು ಪ್ರತ್ಯೇಕವಾಗಿ ಆರಂಭಿಸಿದ್ದು ಈ ತರಂಗಾಂತರ ಇಂದಿನಿಂದಲೇ ಕಾರ್ಯಾರಂಭ ಮಾಡಲಿದೆ